ದೇವೇಗೌಡ ಸಾಂಕೇತಿಕವಾಗಿ ಪಕ್ಷದ ಬಾವುಟ ನೀಡಿದ್ದಾರೆ ಆ ಬಳಿಕ ಮಾತನಾಡಿದ ದೇವೇಗೌಡರು ಹೊಸದಾಗಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗುವುದು

ಸಂಘರ್ಷಕ್ಕೆ ಅವಕಾಶವಿಲ್ಲದ ರೀತಿ ಜೆಡಿಎಸ್ ವಿಕಾಂಗಿಯಾಗಿಯೇ ಸ್ಪರ್ಧಿಸಲಿದೆ ಎಂದು ಅವರು ತಿಳಿಸಿದರು ಸಾಲಮನ್ನಾ ವಿಚಾರದ ಬಗ್ಗೆ ರಾಷ್ಟೀಯ ಪಕ್ಷವೊಂದು ಗೊಂದಲ ಸೃಷ್ಟಿಸುತ್ತಿದೆ ಎಂದು ಅವರು ಆರೋಪಿಸಿದರು ಸೆಪ್ಟೆಂಬರ್ ಇಲ್ಲವೇ ಆಕ್ಟೋಬರ್ ಮೊದಲ ವಾರದಲ್ಲಿ ಜೆಡಿಎಸ್ ರಾಷ್ಷೀಯ ಕಾರ್ಯಕಾರಿಣಿ ಸಭೆ ನಡೆಯಲಿದೆ ಎಂದು ದೇವೇಗೌಡ ತಿಳಿಸಿದರು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

ಭಕ್ತವತ್ಲಲ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಇವರ ನಿಧನದಿಂದ ಕನ್ನಡ ಚಲನಚಿತ್ರರಂಗ ಸಂಘಟನಾ ಚತುರ ನಾಯಕನೊಬ್ಬನನ್ನು ಕಳೆದುಕೊಂಡಂತಾಗಿದೆ ಎಂದು ಅವರು ಹೇಳಿದ್ದಾರೆ

ಭಕ್ತವತ್ಲಲ ಅವರ ನಿಧನಕ್ಕೆ ಕನ್ನಡ ಮತ್ತು ಸಂಸ್ಟತಿ ಖಾತೆ ಸಚಿವೆ ಡಾ ಜಯಮಾಲಾ ಸಂತಾಪ ವ್ಯಕ್ತಪಡಿಸಿದ್ದು ಭಕ್ತವತ್ಸಲ ಅವರು ಚಲನಚಿತ್ರರಂಗದ ಪಲವಾರು ಕ್ಷೇತ್ರಗಳಲ್ಲಿ ಅನುಭವವುಳ್ಳವರಾಗಿದ್ದರು ಪ್ರದರ್ಶಕರಾಗಿ ನಿರ್ಮಾಪಕರಾಗಿ ವಿತರಕರಾಗಿ ಹಾಗೂ ನಟರಾಗಿಯೂ ಅವರು ಚಿತ್ರರಂಗದ ಆಲ್ರೌಂಡರ್ ಆಗಿದ್ದರು ಎಂದಿದ್ದಾರೆ ಈಗಾಗಲೇ ವರದಿಯಾಗಿರುವಂತೆ ಎಂ ಭಕ್ಷವತ್ತಲ ಅವರು ಬೆಂಗಳೂರಿನಲ್ಲಿ ನಿನ್ನ ವಿಧಿವಶರಾದರು

ಕನ್ನೇಶ್ವರರಾಮ ಸಂಧ್ವಾರಾಗ ಚಂಡಮಾರುತ ಸಂಸ್ಕಾರದಂತಪ ಪಲವಾರು ಪ್ರಯೋಗಾತ್ಮಕ ಚಿತ್ರಗಳ ನಿರ್ಮಾಪಕರಾಗಿ ಭಕ್ತವತ್ಸಲ ಗಮನ ಸೆಳೆದಿದ್ದರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದ ಅವರು ಸಾಹಿತ್ಯ ಪರ್ವತಾರೋಹಣ ಕ್ಷೇತ್ರಗಳಲ್ಲೂ ಅವರು ಆಸಕ್ತಿ ಹೊಂದಿದ್ದರು

ಬಿಜೆಪಿಯ ಡಾ

ಈ ಸಮಸ್ಥೆಗೆ ಸೂಕ್ತ ಪರಿಹಾರ ರೂಪಿಸಲು ಸಾಮಾಜಿಕ ಸಂಘಟನೆಗಳು ಹೆಚ್ಚು ಆಸಕ್ತಿ ತೋರಬೇಕೆಂದು ಅವರು ಸಲಹೆ ಮಾಡಿದರು ಓರಿಯ ಕಾಂಗ್ರೆಸ್ ನಾಯಕ ಮೋತಿಲಾಲ್ ಓರಾ ಮಾತನಾಡಿ ಮಾನವ ಕಳ್ಳಸಾಗಾಟ ಪಿಡುಗನ್ನು ಪತ್ತಿಕ್ಕಲು ಸರ್ಕಾರ ಕರಣ ಕ್ರಮಗಳನ್ನು ತುರ್ತಾಗಿ ಆರಂಭಿಸಬೇಕೆಂದು ಮನವಿ ಮಾಡಿದರು

ವೆಂಕಯ್ಯನಾಯ್ಡು ಪ್ರಕಟಿಸಿದ್ದಾರೆ

ಕುರಿಯನ್ ಅವರ ನಿವ್ಯಕ್ತಿಯಿಂದಾಗಿ ಕಳೆದ ಜೂನ್ನಿಂದ ಈ ಸ್ವಾನ ತೆರವಾಗಿತ್ತು ಸದನದಲ್ಲಿ ಬಹುಮತ ಹೊಂದಿಲ್ಲದ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಈ ಹುದ್ದೆಗೆ ತನ್ನ ಅಭ್ದರ್ಥಿಯ ಆಯ್ಥಿಗಾಗಿ ಇತರ ಪ್ರಾದೇಶಿಕ ಪಕ್ಷಗಳ ಬೆಂಬಲವನ್ನು ಗಳಿಸುವ ಅಗತ್ತವಿದೆ ಆಧಾರ್ ಗುರುತಿನ ಜೀಟಿ ಪ್ರಾಧಿಕಾರ ಕೆಲವರು ಕುಯುಕ್ತಿಯಿಂದ ತನ್ನ ಪ್ರತಿಷ್ಟೆಗೆ ಮಸಿ ಬಳಿಯಲು ಯತ್ನಿಸುತ್ತಿದ್ದಾರೆಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ ಗೂಗಲ್ ಸಂಸೈಯ ಪ್ರಮಾದದಿಂದಾಗಿ ಸ್ಮಾರ್ಟ್ ಪೋನ್ಗಳ ಕಾಂಟ್ಕಾಕ್ಟ್ ಲಿಸ್ಟ್ನಲ್ಲಿ ತನ್ನ ಪಳೆಯ ಮತ್ತು ಚಾಲನೆಯಲ್ಲಿ ಇಲ್ಲದ ಸಹಾಯವಾಣಿ ಸಂಖ್ಯೆ ಕಾಣಿಸಿಕೊಂಡಿದೆ ಈ ಪ್ರಮಾದವನ್ನೇ ಅಸ್ತವನ್ನಾಗಿ ಬಳಸಿಕೊಂಡು ಕೆಲವರು ಆಧಾರ್ ಬಗ್ಗೆ ಸಾರ್ವಜನಿಕರಲ್ಲಿ ಗೊಂದಲ ಉಂಟುಮಾಡುತ್ತಿದ್ದಾರೆ ಎಂದು ಸಂಸ್ಥೆ ಹೇಳಿದೆ ಪ್ರಾಧಿಕಾರದ ಮುಖ್ಯ ನಿರ್ವಹಣಾಧಿಕಾರಿ ಎ

ಪಾಂಡೆ ಆಕಾಶವಾಣಿಗೆ ನೀಡಿದ ಸಂದರ್ಶನದಲ್ಲಿ ಸಹಾಯವಾಣಿ ಸಂಖ್ಯೆಯಿಂದ ದತ್ತಾಂಶಗಳ ಕಳವು ಮಾಡುವುದು ಸಾಧ್ಯವಿಲ್ಲ ಆಧಾರ್ ದತ್ತಾಂಶ ಸಂಗ್ರಹಕ್ಕೆ ಕನ್ನ ಹಾಕಲಾಗಿದೆ ಎನ್ನುವ ವದಂತಿಗಳು ಸಂರ್ಮೂರ್ಣ ಆಧಾರರಹಿತ ಮತ್ತು ಸುಳ್ಳು ಸುದ್ದಿಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ